ಚುನಾವಣಾ ಬಿಕ್ಕಟ್ನು ಪರಿಹಾರಕ್ಕೆ ನಾಳೆ ಉನ್ನತ ಮಟ್ಟದ ನಿಯೋಗ ಮಿಜೋರಾಂಗೆ ಭೇಟಿ

ಶ್ರೀಲಂಕಾ ಹೊಸ ಸರ್ಕಾರದ ಶ್ಲಿರತೆ ಕುರಿತು ಮೂಡಿರುವ ಅನುಮಾನಗಳ ನಡುವೆಯೇ ಮೂವರು ನೂತನ ಸಚಿವರ ಪ್ರಮಾಣ ವಜನ

ಮಧ್ಯಂತರ ಚುನಾವಣಾ ಫಲಿತಾಂಶ ಅದ್ಲುತ ಯಶಸ್ಸು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಣ್ಣನೆ ಡೆಮೊಕ್ರಾಟಿಕ್ ಪಕ್ಷದಿಂದ ಭಾರತೀಯ ಮೂಲದ ನಾಲ್ಲರು ಸಂಸದರು ಪುನರಾಯ್ತೆ

ಉತ್ತರಾಖಂಡದ ದುರ್ಗಮ ಗಡಿ ಭಾಗದಲ್ಲಿರುವ ಪರ್ಸಿಲ್ನಲ್ಲಿ ಭೂ ಸೇನೆ ಮತ್ತು ಐಟಿಐಪಿ ಯೋಧರೊಂದಿಗೆ ದೀಪಾವಳಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ ನಂತರ ಮಾತನಾಡಿದ ಅವರು ಭಾರತ ರಕ್ಷಣಾ ವಲಯದಲ್ಲಿ ಮಹತ್ವದ ಸಾಧನೆಗಳನ್ನು ಮಾಡುತ್ತಿದೆ ಎಂದರು ಮಾಜಿ ಯೋಧರಿಗೆ ಒಂದು ಶ್ರೇಣಿ ಒಂದು ಪಿಂಚಣಿ ಸೇರಿದಂತೆ ಕೇಂದ್ರ ಸರ್ಕಾರ ಪಲವಾರು ಸೌಲಭ್ಯಗಳನ್ನು ಒದಗಿಸಿದೆ ದೇಶದ ಜನತೆಯಲ್ಲಿ ಆತಂಕ ಭಯಗಳನ್ನು ದೂರ ಮಾಡಿಸಿ ದೇಶದ ಭದ್ರತೆಗಾಗಿ ಪಗಲಿರುಳು ದುಡಿಯುತ್ತಿರುವ ಯೋಧರ ಸೇವೆಯನ್ನು ಪ್ರಧಾನಿ ಶ್ಲಾಘಿಸಿದರು ಕೆಚ್ಚೆದೆಯ ಯೋಧರೊಂದಿಗೆ ದೀಪಾವಳಿ ಪಬ್ಪದ ಪಾರ್ದಿಕ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ ಪ್ರಧಾನಿ ಅವರು ದುರ್ಗಮ ಪ್ರದೇಶಗಳ ಹಿಮಚ್ವಾದಿತ ಬೆಟ್ಟಗುಡ್ಡಗಳಲ್ಲಿ ದೇಶ ಕಾಯುವ ಮಹಾನ್ ಸೇವೆಗಾಗಿ ಸಮರ್ಪಿಸಿಕೊಂಡಿರುವ ಯೋಧರೆ ನಮ್ಮ ದೇಶದ ಬಲ

ಭಾರತೀಯ ಯೋಧರ ಅಸಾಧಾರಣ ಕೌಶಲ ಮತ್ತು ಕೆಚ್ಚೆದೆಗೆ ಜಾಗತಿಕ ಮಟ್ಟದಲ್ಲಿ ಪ್ರಶಂಸೆ ವ್ಯಕ್ತವಾಗತ್ತಿದೆ ವಿಶ್ವಸಂಸ್ಥೆಯ ಶಾಂತಿಪಾಲನಾ ಪಡೆಯ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಸಶಸ್ತ ಪಡೆಗಳ ಅಪ್ರತಿಮ ಧೈರ್ಯ ಮತ್ತು ಸಾಪಸಕ್ಕೆ ವಿಶ್ವದೆಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಫಿಸಿದರು ಸಾಮಾಜಿಕ ಜಾಲತಾಣಗಳಲ್ಲಿ ಬಿತ್ತರವಾಗುವ ವದಂತಿಗಳ ಬಗ್ಗೆ ಎಚ್ಚರಿದಿಂದ ಇರುವಂತೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಸೈನಿಕರಿಗೆ ಕಿವಿ ಮಾತು ಹೇಳಿದರು ಅರುಣಾಚಲ ಪ್ರದೇಶದ ಪಯುಲಿಯಾಂಕ್ ನಿಯಂತ್ರಣ ರೇಖೆ ಸಮಿತಿ ಯೋಧರೊಂದಿಗೆ ದೀಪಾವಳಿ ಆಚರಿಸಿ ಮಾತನಾಡಿದ ಅವರು ಸಾಮಾಜಿಕ ಜಾಲತಾಣದಲ್ಲಿ ಕಾಣಸಿಗುವ ಯಾವುದೇ ಮಾಹಿತಿಯನ್ನು ವಿಚಾರ ಮಾಡದೇ ನಂಬಬಾರದು ಎಂದರು ಸೈನಿಕರು ಫೇಸ್ಬುಕ್ ಮತ್ತು ಟ್ವಿಟರ್ ನಂತಪ ಜಾಲತಾಣಗಳಿಂದ ಆದಷ್ಟು ದೂರವಿರಬೇಕು ಪಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣಿಸುವ ಪ್ರಚೋದನಕಾರಿ ಪಾಗೂ ನಕಾರಾತ್ಮಕ ವಿಚಾರಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡಬಾರದು ಎಂದು ಎಚ್ಚರಿಸಿದರು

ಈ ತಂಡವು ರಾಜ್ಯ ಸರ್ಕಾರದ ಉನ್ನತ ಅಧಿಕಾರಿಗಳು ಮತ್ತು ಎನ್ಜಿಒ ಸಮನ್ವಯ ಸಮಿತಿಯ ನಾಯಕರೊಂದಿಗೆ ವಿಸ್ತ್ರತ ಸಮಾಲೋಚನೆ ನಡೆಸಲಿದೆ

ಅಲ್ಲದೆ ಅದು ಮುಖ್ಯ ಚುನಾವಣಾ ಅಧಿಕಾರಿ ಎಸ್

ಶಶಾಂಕ್ ಅವರನ್ನು ಪುದ್ದೆಯಿಂದ ತೆಗೆದು ಹಾಕಬೇಕು ಎಂದು ಒತ್ತಾಯಿಸುತ್ತಿದೆ ಎನ್ಜಿಒ ಸಮನ್ವಯ ಸಮಿತಿಯು ತಾಕ್ಕಲಿಕವಾಗಿ ನಿನ್ನೆ ಸಂಜೆ ಪ್ರತಿಭಟನೆಯನ್ನು ನಿಲ್ಲಿಸಿದೆ ಎಂದು ಮೂಲಗಳು ತಿಳಿಸಿವೆ ಕೇಂದ್ರ ಚುನಾವಣಾ ಆಯೋಗದ ಉಪ ಮುಖ್ಡ ಆಯುಕ್ತ ಸುದೀಪ್ ಜೈನ್ ನೇತೃತ್ವದ ತಂಡ ನಾಳೆ ಮಿಜೋರಾಂಗೆ ತೆರಳಿಲಿದ್ದು ಶಾಂತಿಯುತ ಚುನಾವಣೆ ನಡೆಸುವ ಕುರಿತು ಚರ್ಚೆ ನಡೆಸಲಿದೆ

ದೇಶದಲ್ಲಿ ಮೂಲ ಸೌಕರ್ಯ ಸೃಷ್ಟಿಗಾಗಿ ನೀಡಲಾಗುವ ಬಾಹ್ಯ ವಾಣಿಜ್ಯ ಸಾಲಗಳ ನಿಯಮಾವಳಿಗಳನ್ನು ಆರ್ಬಿಐ ಉದಾರೀಕರಿಸಿದೆ ಕೇಂದ್ರ ಸರ್ಕಾರದ ಜತೆ ನಡೆಸಿದ ಸಮಾಲೋಚನೆ ನಂತರ ಆರ್ಬಿಐ ಪರಿಷ್ಟತ ನಿಯಮಾವಳಿಗಳನ್ನು ಪ್ರಕಟಿಸಿದೆ

ನೂತನ ಪ್ರಧಾನಿ ಮಹಿಂದ ರಾಜಪಕ್ಲ ಅವರ ಸಹೋದರ ಮತ್ತು ಮಾಜಿ ಸ್ಲೀಕರ್ ಚಮಲ್ ರಾಜಪಕ್ಲ ಸೇರಿದಂತೆ ಮೂವರು ನೂತನ ಸಚಿವರಿಗೆ ನಿನ್ನೆ ಅಧ್ವಕ್ಷ ಮೈತ್ರಿಪಾಲ ಸಿರಿಸೇನ ಅವರು ಗೋಪ್ಠತೆಯ ಪ್ರಮಾಣ ವಚನ ಬೋಧಿಸಿದರು ಈ ಮಧ್ಯೆ ಮುಂದಿನ ಬುಧವಾರ ಆರಂಭವಾಗಲಿರುವ ಸಂಸತ್ತಿನ ಅಧಿವೇಶನ ಕಲಾಪದಲ್ಲಿ ನೂತನ ಸರ್ಕಾರದ ಶ್ವಿರತೆ ಕುರಿತು ಚರ್ಚಿಸಲು ಮತ್ತು ಅಭಿಪ್ರಾಯ ಸಂಗ್ರಹಿಸಲು ಅವಕಾಶ ನೀಡಲಾಗುವುದು ಎಂದು ಸಂಸತ್ತಿನ ಸ್ವೀಕರ್ ಕರು ಜಯಸೂರ್ಯ ತಿಳಿಸಿದ್ದಾರೆ ಸಂಸತ್ ಕಲಾಪದ ಕಾರ್ಯಸೂಚಿಗಳ ಕುರಿತು ನಾನಾ ರಾಜಕೀಯ ಪಕ್ಷಗಳ ಜತೆ ಸಭೆ ನಡೆಸಿದ ನಂತರ ಅವರು ಈ ವಿಷಯ ತಿಳಿಸಿದರು ನೂತನ ಸರ್ಕಾರಕ್ಕೆ ಇರುವ ಬೆಂಬಲ ಸಾಬೀತು ಮಾಡಲು ಕಲಾಪದ ಮೊದಲ ದಿನ ಮತದಾನಕ್ಕೆ ಅವಕಾಶ ಇರುವುದಿಲ್ಲ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ ಮಹಿಂದ ರಾಜಪಕ್ಲ ನೇತ್ಯಕ್ವದ ನೂತನ ಸರ್ಕಾರ ಬಹುಮತದ ಕೊರತೆ ಅನುಭವಿಸುತ್ತಿದೆ ಸಣ್ಣ ರಾಜಕೀಯ ಪಕ್ಷಗಳು ನೂತನ ಸರ್ಕಾರಕ್ಕೆ ಬೆಂಬಲ ನೀಡಲು ನಿರಾಕರಿಸುತ್ತಿವೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ

ಉಚ್ಚಾಟಿತ ಪ್ರಧಾನಿ ರನಿಲ್ ವಿಕ್ರೆಮೆಸಿಂಫೆ ಅವರು ಸಂಸತ್ತಿನಲ್ಲಿ ಬಹುಮತ ಸಾಬೀತು ಪಡಿಸುವುದಾಗಿ ಹೇಳುತ್ತಾ ಬಂದಿದ್ದಾರೆ

ಆಡಳಿತಾರೂಢ ಪಕ್ಷಗಳು ಈ ಹಿಂದೆ ಮಧ್ಯಂತರ ಚುನಾವಣೆಯಲ್ಲಿ ಪ್ರದರ್ಶಿಸಿರುವ ಫಲಿತಾಂಶಗಳಿಗೆ ಹೋಲಿಸಿದರೆ ಈ ಬಾರಿ ನಮ್ಮ ರಿಪಬ್ಲಿಕನ್ ಪಾರ್ಟಿಯು ಇತಿಪಾಸ ಬರೆದಿದೆ ಎಂದು ಟ್ರಂಪ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಮೆರಿಕದ ಜನತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರೆಸುವ ಸಲುವಾಗಿ ಪ್ರತಿಪಕ್ಷ ಡೆಮೊಕ್ರಾಟಿಕ್ ಪ್ರತಿನಿಧಿಗಳೊಂದಿಗೆ ಒಗ್ಗೂಡಿ ಕೆಲಸ ಮಾಡಲಾಗುವುದು ದೇಶದ ಅರ್ಥವ್ತವಸ್ಥೆಯ ಪ್ರಗತಿ ಮೂಲ ಸೌಕರ್ಯ ಅಭಿವೃದ್ಧಿ ವ್ಯಾಪಾರ ವಹಿವಾಟು ಪೆಚ್ಚಳ ಡಿಷಧಗಳ ಬೆಲೆ ಇಳಿಸುವುದು ಸೇರಿದಂತೆ ನಾನಾ ವಲಯಗಳ ಅಭಿವ್ಯದ್ಧಿಗೆ ಡೆಮೊಕ್ರಾಟಿಕ್ ನಾಯಕರೊಂದಿಗೆ ಜತೆಗೂಡಿ ಸರ್ಕಾರ ಕೆಲಸ ಮಾಡಲಿದೆ ಎಂದು ಟ್ರಂಪ್ ತಿಳಿಸಿದ್ದಾರೆ ಡೆಮೊಕ್ರಾಟಿಕ್ ಜನಪ್ರತಿನಿಧಿಗಳು ಹೊಸ ಪರಿಕಲ್ಪನೆ ಚಿಂತನೆ ಸಲಹೆ ಸೂಚನೆ ನೀಡಿದರೆ ಅದನ್ನು ಒಪ್ಪಿ ಜಾರಿಗೆ ತರಲು ತಾವು ಸಿದ್ಧ ಎಂದು ಟ್ರಂಪ್ ಅವರು ಶ್ವೇತಭವನದಲ್ಲಿ ನಿನ್ನೆ ರಾತ್ರಿ ಸುದ್ದಿಗಾರರಿಗೆ ತಿಳಿಸಿದರು

ಈ ಸದನದಲ್ಲಿ ಡೆಮೊಕ್ರಾಟಿಕ್ ಪಕ್ಷವು ಬಹುಮತ ಗಳಿಸಿದೆ

ಶ್ವೇತಭವನ ಮತ್ತು ಸರ್ಕಾರದ ಆಡಳಿತದಲ್ಲಿ ಕೆಲವೊಂದು ಬದಲಾವಣೆ ಮಾಡಲಾಗುವುದು ಎಂದು ಟ್ರಂಪ್ ಸುಳಿವು ನೀಡಿದ್ದಾರೆ ಸಂಪುಟದಲ್ಲೂ ಕೆಲವು ಹಿರಿಯ ಪುದ್ದೆಗಳಿಗೆ ಬದಲಾವಣೆ ತರಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸೂಚನೆಯ ಮೇರೆಗೆ ಅಮೆರಿಕದ ಅಟಾರ್ನಿ ಜನರಲ್ ಹುದ್ದೆಗೆ ಜೆಫ್ ಸೆಷನ್ಸ್ ರಾಜೀನಾಮೆ ಸಲ್ಲಿಸಿದ್ದಾರೆ ಸೆಷನ್ಸ್ ಅವರು ಸಾರ್ವಜನಿಕ ಸಭೆಗಳು ಮತ್ತು ಸಾಮಾಜಿಕ ಜಾಲತಾಣ ವೇದಿಕೆಗಳಲ್ಲಿ ನೀಡುತ್ತಿದ್ದ ಹೇಳಿಕೆಗಳು ತಮಗೆ ಅತೃಪ್ತಿ ಮೂಡಿಸಿದ್ದವು ಎಂದು ಟ್ರಂಪ್ ತಿಳಿಸಿದ್ದಾರೆ ಜೆಫ್ ಸೆಷನ್ಸ್ ಸ್ಥಾನಕ್ಕೆ ಮ್ಯಾಥ್ಯೂ ಜಿ ವಿಟಾಕರ್ ಅವರನ್ನು ನೇಮಿಸಲಾಗಿದೆ ಎಂದು ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಶ್ವೇತ ಭವನ ಮತ್ತು ಸಂಮಟದಲ್ಲಿ ಕೆಲವೊಂದು ಮಪತ್ವದ ಬದಲಾವಣೆ ಮಾಡಲಾಗುವುದು ಎಂದು ಡೊನಾಲ್ಡ್ ಟ್ರಂಪ್ ಅವರು ಸುದ್ದಿಗಾರರಿಗೆ ನೀಡಿದ ಹೇಳಿಕೆಯ ಕೆಲವೇ ತಾಸುಗಳಲ್ಲಿ ಜೆಫ್ ಸೆಷನ್ಸ್ ಅವರನ್ನು ಬದಲಿಸಲಾಗಿದೆ ಅಮೆರಿಕದಲ್ಲಿ ನಡೆದ ಮಧ್ಯಂತರ ಚುನವಣೆಯಲ್ಲಿ ಭಾರತೀಯ ಮೂಲದ ನಾಲ್ಲರು ಸಂಸದರು ಜನಪ್ರತಿನಿಧಿಗಳ ಸಭೆಗೆ ಆಯ್ಕೆಯಾಗಿದ್ದಾರೆ

ಕೆಮರೂನ್ನ ಸಂಪರ್ಕ ಸಚಿವರಾದ ಇಸ್ಲಾ ಬಕರಿ ಚಿರೋಮ ಅವರು ಈ ವಿಷಯ ದೃಢಪಡಿಸಿದ್ದಾರೆ

ಆದರೆ ಯಾವ ಸನ್ನಿವೇಶದಲ್ಲಿ ಬಂದೂಕುಧಾರಿ ಮಕ್ಕಳನ್ನು ಬಿಡುಗಡೆ ಮಾಡಿದ್ದಾನೆ ಎಂಬುದನ್ನು ಅವರು ಸ್ಪಷ್ಟಪಡಿಸಿಲ್ಲ ಕೆಮರೂನ್ನಲ್ಲಿ ಇದೇ ಮೊದಲ ಬಾರಿಗೆ ಅಪಾರ ಸಂಖ್ಯೆಯ ಮಕ್ಕಳ ಅಪಹರಣ ಪ್ರಕರಣ ನಡೆದಿದೆ